ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂ

ವಿದ್ಯನ್ಥಾನ ಮತಯಂತ್ರಗಳು ಹಿಂದಿನ ವರ್ಷಗಳಲ್ಲಿ ಅಸಮರ್ಕವಾಗಿದ್ದರ ಬಗ್ಗೆ ಯಾವುದೇ ನಿದರ್ಶನಗಳಲ್ಲ ಮುಖ್ಕ ಚುನಾವಣಾ ಆಯುಕ್ತ ಓ

ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಹಾಗೂ ಡಿಎಂಕೆ ವರಿಷ್ಣ ಎಂ ಕರುಣಾನಿಧಿ ನಿನ್ನೆ ನಿಧನರಾದರು

ಆನಾರೋಗ್ಗದಿಂದಾಗಿ ಕಳೆದ ಕೆಲವು ದಿನಗಳಿಂದ ಆವರು ಚಿಕಿತ್ಸೆ ಪಡೆಯುತ್ತಿದ್ದರು ಕರುಣಾನಿಧಿ ಗೌರವಾರ್ಥ ಇಂದು ದೇಶಾದ್ಯಂತ ಒಂದು ದಿನದ ಕೋಕಾಚರಣೆಗೆ ಮತ್ತು ದೆಹಲಿ ಸೇರಿದಂತೆ ದೇತದ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಯಲ್ಲಿ ರಾಷ್ಟ್ರಥಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸುವಂತೆ ಭಾರತ ಸರ್ಕಾರ ಸೂಚನೆ ನೀಡಿದೆ

ಅಗಲಿದ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಲು ಕರ್ನಾಟಕ ಮುಖ್ಡಮಂತ್ರಿ ಎಚ್

ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ಅವರ ಪಾರ್ಥಿವ ಶುೀರವನ್ನು ಚೆನ್ನೈನ ರಾಜಾಜಿ ಪಾಲ್ನಲ್ಲಿ ಇರಿಸಲಾಗಿದೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕರುಣಾನಿಧಿ ಅವರಿಗೆ ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ ಅವರ ಗೌರವಾರ್ಥ ತಮಿಳುನಾಡಿನಾದ್ಯಂತ ಇಂದು ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ

ಡಿಎಂಕೆ ನಾಯಕ ಕರುಣಾನಿಧಿ ಅವರ ನಿಧನಕ್ಕೆ ಲೋಕಸಭಾಧಕ್ಷೆ ಸುಮಿತ್ತಾ ಮಹಾಜನ್ ಕೇಂದ್ರ ವಾರ್ತಾ ಸಚಿವ ರಾಜ್ಯವರ್ಧನ್ ರಾಥೋಡ್ ಲೋಕಸಭೆ ಕಾಂಗ್ರೆಸ್ ಧುರೀಣ ಎಂ ಮಲ್ಲಿಕಾರ್ಜನ ಖರ್ಗೆ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷದ ಧುರೀಣರು ತೀವ್ರ ಸಂತಾಪ ವ್ಚಕ್ತಪಡಿಸಿದ್ದಾರೆ ಭಾರತದ ವಿಶ್ವವಿದ್ವಾಲಯಗಳು ವಿಶ್ವದ ಆಗ್ರ ವಿಶ್ವವಿದ್ವಾಲಯಗಳ ಸಾಲಿಗೆ ಸೇರ್ಪಡೆಯಾಗುವಲ್ಲಿ ವಿಫಲವಾಗಿವೆ ಎಂದು ಉಪರಾಷ್ಷಪತಿ ಎಂ ವೆಂಕಯ್ದನಾಯ್ದು ಬೇಸರ ವ್ಯಕ್ತಪಡಿಸಿದ್ದಾರೆ ವಿಶ್ವವಿದ್ದಾಲಯಗಳು ಭವಿಷ್ಠ ಆಧಾರಿತವಾಗಿ ಹಾಗೂ ಹೊಸ ಮೌಲ್ವಗಳನ್ನು ಅಳವಡಿಸಿಕೊಳ್ಳಬೇಕಾದ ಅಗತ್ನವಿದೆ ಎಂದು ಅವರು ಹೇಳದ್ದಾರೆ ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿಯ ಪದವಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು ಈಗಿನ ಶಿಕ್ಷಣ ವ್ಯವಸ್ಥೆಯನ್ನು ಬದಲಿಸಿ ಹೊಸ ಮೌಲ್ಯಗಳನ್ನು ತರುವ ಅಗತ್ಯವಿದೆ ಎಂದರು ಭಾರತದ ಭಾಷೆಗಳ ಬಗ್ಗೆ ಪ್ರಸ್ತಾಪಿಸಿದ ವೆಂಕಯ್ದನಾಯ್ಡು ಪ್ರಾರಂಭಿಕ ಶಿಕ್ಷಣದಲ್ಲಿ ಮಾತೃ ಭಾಷಾ ಕಲಿಕೆಯ ಅಗತ್ತವನ್ನು ಒತ್ತಿ ಹೇಳಿದರು ವಿದ್ಯುನ್ನಾನ ಮತಯಂತ್ರ ಇವಿಎಂಗಳು ಕಳೆದ ಕೆಲವು ವರ್ಷಗಳಲ್ಲಿ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಬಗ್ಗೆ ಯಾವುದೇ ನಿದರ್ಶನಗಳಲ್ಲ ಎಂದು ಮುಖ್ಯ ಚುನಾವಣಾ ಆಯುಕ್ತ ಓಪಿರಾವತ್ ಹೇಳದ್ದಾರೆ

ಐಐಟಿ ಬಾಂಬೆಯ ತಜ್ಜರು ಈ ವೈಫಲ್ಲದ ಕಾರಣಗಳನ್ನು ಪರಿಪೀಲಿಸಿ ಅದನ್ನು ಸರಿಪಡಿಸಿದ್ದು ಇತ್ತೀಚೆಗೆ ದೇಶದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಈ ವಿವಿಪ್ಕಾಟ್ ಯಂತ್ರಗಳು ಸುಗಮವಾಗಿ ಕಾರ್ಯನಿರ್ವಹಿಸಿದ್ದು ಯಾವುದೋ ದೋಷಗಳ ವರದಿ ಬಂದಿಲ್ಲ ಎಂದು ರಾವತ್ ಹೇಳಿದ್ದಾರೆ ಡಿಯೋರಿಯಾ ಆಶ್ರಯಧಾಮ ಪ್ರಕರಣದಲ್ಲಿ ಸಿಜಿಐ ತನಿಖೆಗೆ ಉತ್ತರಪ್ರದೇಶ ಸರ್ಕಾರ ಶಿಫಾರಸು ಮಾಡಿದೆ ಲಖ್ಯೋದಲ್ಲಿ ಕಳೆದ ರಾತ್ರಿ ಸುಧ್ಲಿಗಾರರೊಂದಿಗೆ ಮಾತನಾಡಿದ ಮುಖ್ಲಮಂತ್ರಿ ಯೋಗಿ ಆದಿತ್ತನಾಥ್ ಪಾರದರ್ಶಕತೆಯಾಗಿ ತನಿಖೆ ನಡೆಯಲು ಪ್ರಕರಣವನ್ನು ಸಿಜಿಐಗೆ ವಹಿಸಲು ನಿರ್ಧರಿಸಲಾಗಿದೆ ಎಂದರು ಸಾಕ್ಷಾಧಾರಗಳ ನಾಶವಾಗದಂತೆ ನಿಗಾ ವಹಿಸಲು ವಿಶೇಷ ತನಿಖಾ ತಂಡವನ್ನು ಕೂಡ ಸರ್ಕಾರ ರಚಿಸಿದೆ ಎಡಿಜಿ ನೇತ್ಪಕ್ಷದ ಈ ವಿಶೇಷ ತಂಡದಲ್ಲಿ ಮಹಿಳಾ ಅಧಿಕಾರಿಗಳೂ ಇರಲಿದ್ದಾರೆ ಎಂದರು ಆಶ್ರಯಧಾಮದಿಂದ ಬಾಲಕಿಯರನ್ನು ಸುರಕ್ಷಿತವಾಗಿ ವಾರಣಾಸಿಗೆ ಸ್ಥಳಾಂತರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ನವದೆಹಲಿಯಲ್ಲಿಂದು ಸರ್ಕಾರ ಮತ್ತು ವ್ಯಾಪಾರ ಪಾಲುದಾರಿಕೆ ಕುರಿತ ಸಮಾವೇಶವನ್ನು ನೀತಿ ಆಯೋಗ ಆಯೋಜಿಸಿದೆ ಭಾರತದಲ್ಲಿ ಸುಖ್ಯರ ಅಭಿವ್ಯದ್ದಿಯ ಗುರಿ ಸಾಧನೆಗೆ ವ್ವಾಪಾರ ವಲಯದ ಪಾತ್ರ ಮತ್ತು ಕೊಡುಗೆಗಳನ್ನು ಅನ್ವೇಷಿಸಲು ಈ ಕಾರ್ಯಾಗಾರ ಆಯೋಜಿಸಲಾಗಿದೆ ಜಲ ಶಕ್ತಿ ಮತ್ತು ಹಸಿರು ಕೈಗಾರಿಕೆಗಳ ಅಂತರ ಸಂಬಂಧಗಳ ಕುರಿತು ಸಮಾವೇಶದಲ್ಲಿ ಚರ್ಚೆ ನಡೆಯಲಿದೆ ಮೊದಲ ಅವಧಿಯಲ್ಲಿ ಹಸಿರು ಕೈಗಾರಿಕೆಗಳು ಅನ್ನೇಷಣೆಗಳು ಉಪ್ರಮಗಳು ಮತ್ತು ಸುಸ್ಲಿರತೆ ಕುರಿತು ಚರ್ಚೆ ನಡೆಯಲಿದೆ ನಂತರ ನೀರು ಉಪಯೋಗಗಳು ನಿರ್ವಹಣೆ ಮತ್ತು ಪರಿಸರ ಷ್ನವಸ್ಸೆಯ ಸಂರಕ್ಷಣೆ ಹಾಗೂ ಇಂಧನ ಬೇಡಿಕೆಗಳ ನಿರ್ವಹಣೆ ಮತ್ತು ಸುಸ್ಲಿರತೆ ಕುರಿತು ವಿಚಾರ ವಿನಿಮಯ ನಡೆಯಲಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾ ಆಧಿಕಾರಿಗಳು ಮತ್ತು ವಿವಿಧ ಕೈಗಾರಿಕೆಗಳ ಇತರ ಹಿರಿಯ ಅಧಿಕಾರಿಗಳು ತಜ್ಞರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಮಲೇಷ್ಟಾಗೆ ವ್ಯಾಪಾರ ಸಂಬಂಧಿತ ಪ್ರವಾಸದಲ್ಲಿದ್ದಾಗ ಅಪಹರಣಕ್ಕೊಳಗಾದ ಇಬ್ದರು ಭಾರತೀಯರನ್ನು ಪಾರುಮಾಡಲಾಗಿದೆ ಎಂದು ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಹೇಳದ್ದಾರೆ ಮಲೇಷ್ನಾಗೆ ತೆರಳಿದ್ದ ಆರ್ ಪಿ

ವೈದ್ಯ ಅವರುಗಳನ್ನು ಕಳೆದ ಶುಕ್ರವಾರ ಅಪಹರಿಸಲಾಗಿತ್ತು ಭಾರತದ ಆಯುತ್ತ ಮೈದುಲ್ ಕುಮಾರ್ ಮತ್ತು ಅವರ ತಂಡ ಹಾಗೂ ಮಲೇಷಿಯಾ ಮೊಲೀಸರ ಶ್ರಮವನ್ನು ಸುಷ್ಮಾ ಸ್ವರಾಜ್ ಟ್ವೀಟ್ನಲ್ಲಿ ಶ್ಲಾಘಿಸಿದ್ದಾರೆ ಪಾಟಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಣ್ ಮುಷರ್ಫ್ ಮತ್ತು ಅಸಿಫ್ ಅಲಿ ಜರ್ದಾರಿ ಅವರುಗಳು ಅಫಿಡವಿಟ್ ಸಹಿತ ತಮ್ಮ ಸ್ವತ್ತಿನ ಕುರಿತ ಮಾಹಿತಿ ನೀಡುವಂತೆ ಪಾಕಿಸ್ತಾನದ ಸರ್ವೋಚ್ನ ನ್ನಾಯಾಲಯ ಸೂಚಿಸಿದೆ ಬಲಾಢ್ನರಿಂದ ಬದ್ದತೆ ಆರಂಭವಾಗಬೇಕು ಎಂದು ರಾಷ್ಷೀಯ ಸಮಸ್ತಯ ಸುಗ್ರೀವಾಜ್ಞೆ ಪ್ರಕರಣದ ವಿಚಾರಣೆ ನಡೆಸಿದ ಮುಖ್ಯನ್ಗಾಯಮೂರ್ತಿ ಸಕಿಬ್ ನಿಸಾರ್ ಅಭಿಪ್ರಾಯಪಟ್ಟದ್ದಾರೆ ಜರ್ದಾರಿ ಮತ್ತು ಬಿಲಾವ್ ಭುಟ್ನೋ ಇತ್ತೀಚೆಗಷ್ಟೇ ಚುನಾವಣಾ ಆಯೋಗಕ್ಕೆ ತಮ್ಮ ನಾಮಪತ್ರ ಸಲ್ಲಿಸಿದ್ದ ಸಂದರ್ಭದಲ್ಲಿ ಆಸ್ತಿ ವಿವರಗಳನ್ನು ನೀಡಿದ್ದರು ಎಂದು ಜರ್ದಾರಿ ವಕೀಲ ಫರೂಕ್ ನಾಯಕ್ ನ್ನಾಯಾಲಯಕ್ಕೆ ತಿಳಿಸಿದ್ದಾರೆ ಪ್ರಕರಣದ ವಿಚಾರಣೆಯನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಲಾಗಿದೆ

ಸಭೆಯಲ್ಲಿ ಭಾಗಿಯಾಗಲು ನೇಪಾಳದ ಏಳು ಸದಸ್ನರ ತಂಡ ದೆಹಲಿ ತಲುಪಿರುವುದಾಗಿ ಗ್ರಹ ಸಚಿವಾಲಯದ ಹೇಳಕೆ ತಿಳಿಸಿದೆ ಗಡಿ ಭದ್ರತೆ ಅಪರಾಧ ನಿರ್ವಹಣೆ ಸೇನೆ ತರಬೇತಿ ಸೇರಿದಂತೆ ಉಭಯ ದೇಶಗಳ ಹಿತಾಸಕ್ತಿಯ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯುವ ನಿರೀಕ್ಷೆ ಇದೆ ಕೈಮಗ್ಗ ನೇಯ್ಗೆದಾರಿಗೆ ತಮ್ಮ ಉತ್ತನ್ನಗಳಿಗೆ ತಕ್ಕ ಮೌಲ್ವ ದೊರೆಯುವಂತಾಗಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಜವಳಿ ಖಾತೆ ರಾಜ್ದ ಸಚಿವ ಆಜಯ್ ಬಂಟಾ ಹೇಳಿದ್ದಾರೆ ಜೈಮರದಲ್ಲಿ ನಿನ್ನೆ ನಾಲ್ಲನೇ ರಾಷ್ಷೀಯ ಕೈಗಮಗ್ಗ ದಿನದ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯತ್ರಮದಲ್ಲಿ ಆವರು ನೇಕಾರರ ಕಲ್ಯಾಣಕ್ಕಾಗಿ ಸರ್ಕಾರ ಪಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ

ಉತ್ತರ ಕಾಶ್ಮೀರದ ಬಂಡೀಷೋರ ಜಿಲ್ಲೆಯ ಗುರೇಝ್ ವಲಯದ ಗಡಿನಿಯಂತ್ರಣ ರೇಖೆ ಬಳಿ ಉಗ್ರಗಾಮಿಗಳ ನುಸುಳುವ ಪ್ರಯತ್ನವನ್ನು ಸೇನೆ ವಿಫಲಗೊಳಿಸಿದೆ ಘಟನೆಯಲ್ಲಿ ನಾಲ್ವರು ಸೇನಾ ಸಿಬ್ಬಂದಿ ಮತ್ತು ಇಬ್ಬರು ಭಯೋತ್ಪಾದಕರು ಗುಂಡಿನ ಚಕಮಕಿಯಲ್ಲಿ ಮೃತರಾಗಿದ್ದಾರೆ

ಇಬ್ಬರು ಉಗ್ರಗಾಮಿಗಳ ಮೃತದೇಹವನ್ನು ವರಪಡಿಸಿಕೊಂಡಿದ್ದು